ಸಹಕಾರ ಅತ್ಯಗತ್ಯ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದ ಎರಡನೇ ದಿನ ಸಾರ್ವಜನಿಕರನ್ನು ರಂಜಿಸಿದ ಯುದ್ದ ವಿಮಾನಗಳ ಆಕರ್ಷಕ ಪ್ರದರ್ಶನ

ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಅಗತ್ತ ವೈದ್ಯರ ಶೀಘ್ರ ನೇಮಕಾತಿ ಸಚಿವ ಡಾ

ಇಂದು ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಷಿ ಅವರ ಜನ್ನದಿನ ನಾಡಿನ ಗಣ್ಣರಿಂದ ಸ್ಪರಣೆ

ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಶಾಂತಿ

ಇಲ್ಲಿ ತಾಂತಿಯನ್ನು ಕಾಪಾಡಿಕೊಳ್ಳುವಲ್ಲಿ ಶ್ರಮುಖ ಪಾತ್ರ ವಹಿಸಲಿದೆ ಎಂದು ಹೇಳಿದರು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿರುವ ಪಲವು ರಾಷ್ಷಗಳು ಉತ್ತಮ ತಂತ್ರಜ್ಟಾನವನ್ನು ಅಭಿವೃದ್ದಿಪಡಿಸಿವೆ ಹಾಗೂ ಜಾಗತಿಕವಾಗಿ ಸಮರ್ಥವಾಗಿವೆ ಈ ಪ್ರದೇಶದಲ್ಲಿ ಸುರಕ್ಷತೆ ಮತ್ತು ಭದ್ರತೆಯನ್ನು ಕಾಯ್ದುಕೊಳ್ಳಲು ಎಲ್ಲರೂ ಜೊತೆಯಾಗಿ ಶ್ರಮಿಸಬೇಕಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದರು

ಲಘು ಯುದ್ದ ವಿಮಾನ ತೇಜಸ್ ಅತ್ಯಾಧುನಿಕ ಲಘು ಹೆಲಿಕ್ಸಾಪ್ಲರ್ ಧ್ವವ್ ಜೊತೆಗೆ ಸೂರ್ಯ ಕಿರಣ್ ಮತ್ತು ಸಾರಂಗ್ ವಿಮಾನಗಳು ಬಾನಂಗಳಲ್ಲಿ ಚಿತ್ತಾಕರ್ಷಕ ಪ್ರದರ್ಶನ ನೀಡಿ ಸಾರ್ವಜನಿಕರನ್ನು ರಂಜಿಸಿದವು

ಕೆಸುಧಾಕರ್ ವಿಧಾನಸಭೆಯ ಪ್ರಶ್ನೋತ್ತರದಲ್ಲಿ ಉತ್ತರಿಸಿದರು ಶಾಸಕ ಆರ್

ಕಾಡು ಪ್ರಾಣಿಗಳಂದ ಉಂಟಾಗಿರುವ ಹಾನಿಗೆ ಪರಿಹಾರ ನೀಡುವ ಬಗ್ಗೆ ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚಿಸಿ ಇತ್ತರ್ಥ ಮಾಡಲು ಕ್ರಮ ವಹಿಸಲಾಗುವುದು ಎಂದು ಅರಣ್ಯ ಸಚಿವ ಅರವಿಂದ ಲಿಂಬಾವಳಿ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ ಶೂನ್ಯ ವೇಳೆಯಲ್ಲಿ ಜೆಡಿಎಸ್ ಶಾಸಕ ಎಚ್

ಕುಮಾರಸ್ವಾಮಿ ಬಿಜೆಪಿ ಶಾಸಕರಾದ ಅರಗಜ್ವಾನೇಂದ್ರ ಪರತಾಳು ಹಾಲಪ್ಪ ಸೇರಿದಂತೆ ಹಲವು ಶಾಸಕರು ಕೇಳದ ಪ್ರಶ್ನೆಗೆ ಕಾಡು ಪಾಣಿಗಳಿಂದ ರೈತರಿಗೆ ಆಗುತ್ತಿರುವ ತೊಂದರೆ ಬೆಳೆ ಹಾನಿಯ ಬಗ್ಗೆ ಪ್ರಸಾಪಿಸಿದಾಗ ಕಾಡು ಪಾಣಿಗಳ ಹಾವಳಿ ಮತ್ತು ಪರಿಹಾರದ ಬಗ್ಗೆ ಸಂಬಂಧಿಸಿದಂತೆ ಶಾಸಕರ ಸಭೆ ಕರೆದು ಚರ್ಚೆ ನಡೆಸಿ ಶೀಘ ಪರಿಹಾರಕ್ಕೆ ಕ್ರಮವಹಿಸಲಾಗುವುದು ಎಂದು ಅರವಿಂದ ಲಿಂಬಾವಳಿ ತಿಳಿಸಿದರು

ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಹಿಂದೆ ಗಣಿ ಪರವಾನಗಿ ಪಡೆಯಲು ಬೆಂಗಳೂರಿಗೆ ಬರಬೇಟದ್ದು ಅದನ್ನು ತಪ್ಪಸಲು ರಾಜ್ಯದ ಐದು ಕಂದಾಯ ವಿಭಾಗ ಮಟ್ಟದಲ್ಲೇ ಪರವಾನಗಿ ವಿತರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಕಳಸಾ ಬಂಡೂರಿ ಕುಡಿಯುವ ನೀರಿನ ಯೋಜನೆಯ ಅನುಷ್ಠಾನ ಸರ್ಕಾರದ ಆದ್ದತೆಯ ಯೋಜನೆಯಾಗಿದ್ದು ಶೀಘದಲ್ಲಿಯೇ ಕಾಮಗಾರಿ ಪಾರಂಭಕ್ಷೆ ಕ್ರಮ ಕೈಗೊಳ್ಳುವ ಕುರಿತು ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸುವುದಾಗಿ ಜಲಸಂಪನೂಲ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ

ಕಿರಾಣಾ ಫರಾಣೆಯ ಅತೀ ಪ್ರಸಿದ್ದ ಖಯಾಲ್ ಗಾಯಕರೆಂಬ ಖ್ಯಾತಿ ಹೊಂದಿರುವ ಅವರು ತಮ್ನ ಸಂಗೀತ ಸಾಧನೆಗಾಗಿ ಪದ್ರುೀ ಪದ್ದ ಭೂಷಣ ಪದ್ದ ವಿಭೂಷಣ ಭಾರತ ರತ್ನ ದಂತಪ ಪ್ರತಿಷ್ಠಿತ ಪುರಸ್ತಾರಗಳನ್ನು ಪಡೆದವರಾಗಿದ್ದಾರೆ ಅವರು ಹಾಡಿದ ಮಿಲೇ ಸುರ್ ಮೇರಾ ತುಮ್ವಾರಾ ಹಾಡು ಇಂದಿಗೂ ಜನಮನದಲ್ಲಿದೆ ಪಂಡಿತ್ ಭೀಮ್ ಸೇನ್ ಜೋತಿ ಅವರ ಜನ್ನ ಶತಾಬ್ದಿ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಇಂದಿನಿಂದ ರಾಜ್ಯಾಂದ್ಯಂತ ಪತ್ತು ಪಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಗದಗದಲ್ಲಿ ಪಂಡಿತ್ ಜೋತಿ ಅವರ ಜನ್ನ ಶತಾಬ್ಲಿ ಕಾರ್ಯಕ್ರಮದ ಉದ್ವಾಟನೆ ಇಂದು ಸಂಜೆ ವಿರ್ಪಾಡಾಗಿದೆ ಅವರ ಸಹೋದರ ಸುತೀಲೇಂದ್ರ ಜೋತಿ ಹಿರಿಯ ಸಂಗೀತ ಕಲಾವಿದ ಪದ್ರತೀ ಪಂಡಿತ್ ವೆಂಕಟೇಶ್ ಕುಮಾರ್ ಜೀ ಸೇರಿದಂತೆ ಪಲವು ಗಣ್ಣರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಇನ್ನು ಪಂಡಿತ್ ಭೀಮ್ ಸೇನ್ ಜೋತಿ ಅವರ ಜನ್ನದಿನದಂದು ಅವರನ್ನು ಸ್ನರಿಸಿದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಗಾಧ ಪಾಂಡಿತ್ಯ ಹಾಗೂ ಅನುಪಮ ಕಂಠಸಿರಿಯಿಂದ ಪಂಡಿತ ಭೀಮಸೇನ್ ಜೋತಿಯವರು ಇಂದಿಗೂ ಜನಮನದಲ್ಲಿ ಸ್ವಿರಸ್ವಾಯಿಯಾಗಿ ಉಳಿದ್ದಾರೆಂದು ಟ್ವೀಟ್ ಮಾಡಿದ್ದಾರೆ

ಬೆಂಗಳೂರಿನಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಇ ದಾಖಲ್ ಚಾಲತಾಣವನ್ನು ಉದ್ರಾಟಿಸಿ ಮಾತನಾಡಿದ ಅವರು ಕೋವಿಡ್ ಸಂದರ್ಭದಲ್ಲಿ ಗ್ರಾಪಕರು ನೇರವಾಗಿ ಆಯೊಗಕ್ಷೆ ದೂರು ಸಲ್ಲಿಸಲು ಸಾಧ್ಯವಾಗದ ಸಂದರ್ಭದಲ್ಲಿ ಕೇಂದ್ರ ಪರಿಹಾರ ಆಯೋಗವು ಸೆಪ್ಸೆಂಬರ್ ತಿಂಗಳಿನಿಂದ ಈ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತ್ತು ಈಗ ನಮ್ನ ರಾಜ್ಯದಲ್ಲಿಯೂ ಈ ವ್ಯವಸ್ಥೆಯನ್ನು ಚಾರಿಗೊಳಿಸಲಾಗಿದೆ ಎಂದು ಹೇಳಿದರು ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ತಿ ಬಿ

ಅನಿಲ್ ಕುಮಾರ್ ಮಾತನಾಡಿ ರಾಜ್ಯದಲ್ಲಿ ಇ ದಾಖಿಲ್ ತಂತ್ರಾಶವನ್ನು ಅಳವಡಿಸಿಕೊಂಡಿರುವುದರಿಂದ ವ್ಯಾಜ್ಯಗಳ ಶೀಘ್ರ ಇತ್ಯರ್ಥಕ್ಕೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು

ನಾಡಿದ್ದು ರಾಷ್ಲಪತಿಯವರು ಕೊಡಗು ಜಿಲ್ಲೆಗೆ ಭೇಟಿ ನೀಡಿ ಮಡಿಕೇರಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಭಾರತದ ಮೊದಲ ಸೇನಾ ಮುಖ್ಯಸ್ಥಾಗಿದ್ದ ಜನರಲ್ ತಿಮ್ನಯ್ಯ ಅವರ ಸ್ಪಾರಕ ವಸ್ತು ಸಂಗ್ರಹಾಲಯವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಬಳಿಕ ತಲಕಾವೇರಿಗೆ ತೆರಳಿ ಪೂಜಿ ಸಲ್ಲಿಸಲಿದ್ದಾರೆ

ಇಂದು ವಿಶ್ವ ಕ್ಯಾನ್ಸರ್ ದಿನ ದೇಶದಲ್ಲಿಡೆ ಕ್ಯಾನ್ಸರ್ ಜಾಗ್ಸತಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು ರಾಜ್ಯದಲ್ಲೂ ವಿವಿಧೆಡೆ ಅರಿವು ಮೂಡಿಸುವ ಕಾರ್ಯಕ್ರಮಗಳು ನಡೆದವು ವಿಷ್ಣ ಕ್ಯಾನರ್ ದಿನದ ಪ್ರಯುಕ್ತ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಟ್ಯೀಟ್ ಮಾಡಿ ಕ್ಯಾನರ್ ವಿರುದ್ಧ ಸಮರ ಸಾರಿರುವ ನಮ್ಮ ವೈದ್ಯಲೋಕದ ಶ್ವೈರ್ಯವನ್ನು ಹೆಚ್ಚಿಸೋಣ ಕ್ಯಾನ್ಸರ್ ನಿಂದ ಬಳಲುತ್ತಿರುವವರಲ್ಲಿ ಆತ್ಪವಿಶ್ವಾಸ ಮೂಡಿಸೋಣ ಎಂದು ಕರೆ ನೀಡಿದ್ದಾರೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಜಗತ್ತಿನಲ್ಲಿ ಸಂಭವಿಸುವ ಸಾವುಗಳಿಗೆ ಕ್ಯಾನ್ಸರ್ ಎರಡನೇ ಅತೀ ದೊಡ್ಡ ಕಾರಣ ಈ ರೋಗದ ವಾಸ್ತಾವಂಶಗಳನ್ನು ನಾವೆಲ್ಲರೂ ತಿಳಿಯಬೇಕಿದೆ ಎಂದು ಟ್ನೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಚಿತ್ರದುರ್ಗದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಕ್ಷಾನರ್ ದಿನದ ಅಂಗವಾಗಿ ಉಚಿತ ಬಾಯಿ ಕ್ಷಾನರ್ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು

ಬಸವರಾಜ್ ಶಿಬಿರವನ್ನು ಉದ್ವಾಟಿಸಿದರು